ಬೆಳಗಾವಿ ನಗರ ಹೊರವಲಯದ ವಂಟಮೂರಿ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿತ್ತೂರು ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಪುಕ್ಕೇರಿ ತಾಲ್ಲೂಕು ಆಸ್ತತ್ರೆಯಲ್ಲಿ ಮಾದರಿ ಕೊರೊನಾ ಲಸಿಕಾ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ

ಮೊದಲು ಲಸಿಕೆ ಪಡೆಯುವವರನ್ನು ನಿರೀಕ್ಷಣಾ ಕೊಠಡಿಯಲ್ಲಿ ಕೂರಿಸುವ ಸಿಬ್ಬಂದಿ ಬಳಿಕ ಕೋವಿನ್ ಮೋರ್ಟಲ್ ದಾಖಲಾತಿಗಳ ಪರಿತೀಲನೆ ನಂತರ ಲಸಿಕೆ ನೀಡುವ ಬಗ್ಗೆ ರಿಹರ್ಸಲ್ ಮಾಡಲಾಗುತ್ತಿದೆ

ಪರ್ಷವರ್ಧನ್ ಹೇಳದ್ದಾರೆ

ನೋವು ಉಂಟು ಮಾಡಲಿದೆ ಎಂದೇ ಜಗತ್ತು ಭಾವಿಸಿತ್ತು ಆದರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ನೇತೃಕ್ಷದಲ್ಲಿ ದೇಶ ಈ ಸವಾಲನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿ ಸವಾಲನ್ನು ಅವಕಾಶವಾಗಿ ಪರಿವರ್ತಿಸಲು ಆತ್ಮಿರ್ಭರ್ ಭಾರತ್ ಅಭಿಯಾನ ಆರಂಭಿಸಿದೆ ಎಂದು ಕೇಂದ್ರ ರಾಸಾಯನಿಕ ಪಾಗೂ ರಸಗೊಬ್ಬರಗಳ ಖಾತೆ ಸಚಿವ ಡಿ

ಸದಾನಂದ ಗೌಡ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕೊರೊನಾ ಆರಂಭಕ್ಕೆ ಮುನ್ನ ದೇಶದಲ್ಲಿ ಪಿಪಿಇ ಕಿಟ್ ವೆಂಟಲೇಟರ್ಗಳು ತಯಾರಾಗುತ್ತಿರಲಿಲ್ಲ

ಬೃಪತ್ ಪ್ರಮಾಣದಲ್ಲಿ ವೆಂಟಲೇಟರ್ಗಳ ಉತ್ಪಾದನೆ ನಡೆಸಿ ವೈದ್ಯಕೀಯ ಉಪಕರಣಗಳ ಸ್ವಾವಲಂಬನೆಗೂ ಕ್ರಮ ಕೈಗೊಳ್ಳಲಾಗಿದೆ

ಭಾರತದ ಈ ನೆರವನ್ನು ಇಡೀ ವಿಶ್ವವೇ ಕೊಂಡಾಡಿದೆ ಎಂದು ಸಚಿವ ಸದಾನಂದಗೌಡ ಹೇಳದ್ದಾರೆ ರಸಗೊಬ್ಬರ ಉತ್ಪಾದನೆಯಲ್ಲಿ ದೇಶವನ್ನು ಸಂಪೂರ್ಣ ಸ್ವಾವಲಂಬಿ ಮಾಡಲು ನಿರ್ಧಿಷ್ಟ ಯೋಜನೆ ರೂಪಿಸಿದ್ದು

ರಾಮಗುಂಡಂ ಕಾರ್ಖಾನೆಯ ಕೆಲಸ ಪೂರ್ಣಗೊಂಡಿದ್ದು ಕೆಲವೇ ದಿನಗಳಲ್ಲಿ ಉತ್ತಾದನೆ ಆರಂಭಿಸಲಿದೆ ಎಂದು ಸಚಿವರು ಪ್ರಕಟಿಸಿದ್ದಾರೆ ಶಾಲೆ ಹಾಗೂ ಕಾಲೇಜು ಪುನರಾರಂಭಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎದ್ದಾರ್ಥಿಗಳಿಂದ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗಿದೆ

ಈ ಬಗ್ಗೆ ಆಕಾಶವಾಣಿ ಪ್ರತಿನಿಧಿಯೊಂದಿಗೆ ಮಾತನಾಡಿರುವ ಉತ್ತರಕನ್ನಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಪಣಾ ಅಧಿಕಾರಿ ಎಂ

ಹೊಸ ಎದ್ಯುತ್ ಸಂಪರ್ಕಗಳಗೆ ಅಡೆ ತಡೆ ರಹಿತ ಆನ್ ಲೈನ್ ಅಪ್ಲಿಕೇಷನ್ ಅರ್ಜಿ ಪಾಕುವ ಆಯ್ಕೆ ಆನ್ಲೈನ್ ಮೂಲಕ ವಿದ್ದುತ್ ಬಿಲ್ ಪಾವತಿಗೆ ಅವಕಾಶ ಕಲ್ಪಿಸಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ